ಅಕ್ರಮ ಮರಳು ಗಣಿಗಾರಿಕೆ ಕುರಿತಂತೆ ಕೇಂದ್ರ ಸರ್ಕಾರ ಸಿಬಿಐ ಹಾಗೂ ಐದು ರಾಜ್ಯಗಳಗೆ ಸುಪ್ರೀಂಕೋರ್ಟ್ ನೋಟಿಸ್

ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಬೋರಿಸ್ ಜಾನ್ಸ್ನ್ ಇಂದು ಅಧಿಕಾರ ಸ್ವೀಕಾರ

ಸಂಚಾರ ಉಲ್ಲಂಘನೆಗೆ ದಂಡ ಮೊತ್ತ ಹೆಚ್ಚಳ ಮೂರನೇ ವ್ಲಕ್ತಿಗೆ ವಿಮೆ ನೀಡಿಕೆ ಕ್ಲಾಬ್ ಬಳಕೆ ಸಂಬಂಧ ನಿರ್ಬಂಧ ಹಾಗೂ ರಸ್ತೆ ಸುರಕ್ಷತೆಯನ್ನು ಹೊಸ ಕಾಯ್ದೆ ಒಳಗೊಂಡಿದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ನಗದುರಹಿತ ಚಿಕಿತ್ವೆ ನೀಡುವ ಯೋಜನೆ ಬಗ್ಗೆ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ

ಮಸೂದೆ ಕುರಿತಂತೆ ನಡೆದ ಚರ್ಚೆಯಲ್ಲಿ ಸದನಕ್ಕೆ ಉತ್ತರಿಸಿದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಈ ಹೊಸ ಮಸೂದೆಯಿಂದ ಭೃಷ್ಲಾಚಾರ ನಿರ್ಮೂಲನೆಯಾಗುತ್ತದೆ ರಸ್ತೆ ಸುರಕ್ಷತೆ ಹೆಚ್ಚುತ್ತದೆ ಹಾಗೂ ಅತ್ಯುತ್ತಮ ತಂತ್ರಜ್ವಾನಗಳನ್ನು ಬಳಸುವ ಮೂಲಕ ಸಂಚಾರ ನಿಯಂತ್ರಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು

ಈ ತೆರಿಗೆ ದಿನದ ಹಿನ್ನೆಲೆಯಲ್ಲಿ ಕಳೆದ ವಾರದಿಂದ ಎಲ್ಲಾ ಪ್ರಾದೇಶಿಕ ತೆರಿಗೆ ಕಚೇರಿಗಳಲ್ಲಿ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹಣಕಾಸು ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ತೆರಿಗೆ ದಿನದ ಪ್ರಯುಕ್ತ ನವದೆಹಲಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಇಂದು ಕೇಂದ್ರ ಹಣಕಾಸು ಸಚವೆ ನಿರ್ಮಲಾ ಸೀತಾರಾಮನ್ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಚಿವಾಲಯದ ಪ್ರಕಟಣೆಗಳು ವಿದ್ಯುನ್ದಾನ ಪ್ರಿಕೆಗಳು ಹಾಗೂ ಪ್ರಚಾರ ಸಾಮಾಗ್ರಿಗಳು ಬಿಡುಗಡೆಯಾಗಲಿವೆ ರಾಜ್ಲದಲ್ಲಿ ಹೊಸ ಸರ್ಕಾರ ರಚನೆಗೆ ಕರ್ನಾಟಕ ಬಿಜೆಪಿ ಪಕ್ಷದ ಸಂಸದೀಯ ಮಂಡಳಿಯ ಸೂಚನೆಗಾಗಿ ಕಾಯುತ್ತಿದೆ ಈ ಕುರಿತಂತೆ ಬಿಜೆಪಿ ಶಾಸಕ ಮಾಧುಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಷ್ಷೀಯ ಮುಖಂಡರಿಂದ ಸ್ಪಷ್ನ ಆದೇಶ ಬಂದ ನಂತರವಷ್ನೇ ರಾಜ್ಯ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವ ಬಗ್ಗೆ ನಿರ್ಧರಿಸಲಾಗುತ್ತದೆ ಎಂದು ಹೇಳಿದರು ಸಭೆಯ ನಂತರವಷ್ಷೇ ಶಾಸಕಾಂಗ ಪಕ್ಷದ ನಾಯಕರು ರಾಜ್ಲಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಅವಕಾಶ ಕೋರಲಿದ್ದಾರೆ ಎಂದು ಅವರು ತಿಳಿಸಿದರು

ನ್ನಾಯಮೂರ್ತಿ ಎಸ್ ಎ ಬೊಜ್ನೆ ಅವರ ನೇತೃತ್ವದ ನ್ನಾಯಪೀಠ ಕೇಂದ್ರ ಸರ್ಕಾರ ಕೇಂದ್ರ ತನಿಖಾ ಸಂಸ್ನೆ ಹಾಗೂ ತಮಿಳುನಾಡು ಪಂಜಾಬ್ ಮಧ್ಯಪ್ರದೇಶ ಮಹಾರಾಪ್ಸ ಮತ್ತು ಅಂಧಪ್ರದೇಶ ರಾಜ್ಲಸರ್ಕಾರಗಳಿಗೆ ಈ ಕುರಿತಂತೆ ನೋಟಸ್ ಜಾರಿ ಮಾಡಿದೆ

ಕತಿಹಾರ್ನಲ್ಲಿ ಏಳು ಹಾಗೂ ಸೀತಾಮಹರಿ ಮತ್ತು ಗಯಾದಲ್ಲಿ ಮೂವರು ಬಿರುಗಾಳಿ ಮಳೆಗೆ ಜೀವ ಕಳೆದುಕೊಂಡಿದ್ದಾರೆ

ಈ ದುರಂತಗಳಲ್ಲಿ ಮೃತಪಟ್ಟ ವ್ಹಕ್ತಿಗಳ ಕುಟುಂಬಕ್ಕೆ ತಲಾ ನಾಲ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆ ಒದಗಿಸುವುದಾಗಿ ಮುಖ್ಯಮಂತ್ರಿ ನಿತೀತ್ ಕುಮಾರ್ ಘೋಷಿಸಿದ್ದಾರೆ

ಜಮ್ನು ಮತ್ತು ಕಾಶ್ಮೀರದ ಫುಲ್ವಾಮಾ ಹಾಗೂ ಶ್ರೀನಗರದಲ್ಲಿ ಶೋಧ ನಡೆದಿದೆ ಗಡಿಯಾಚೆಗಿನ ವಹಿವಾಟುದಾರರ ಸಂಫದ ಅಧ್ಯಕ್ಷ ತನ್ನೀರ್ ಅಹ್ಲದ್ವನಿ ಅವರ ಅಜ್ಗೋಜಾದಲ್ಲಿರುವ ನಿವಾಸದಲ್ಲಿ ಎನ್ಐಎ ಶೋಧ ನಡೆಸುತ್ತಿದೆ ಶ್ರೀನಗರದ ಬೈಮಿನಾ ಸಫಕ್ದಾಲ್ ಮತ್ತು ಪಾರಿನ್ಪೋರಾ ಹಣ್ಣು ಮಾರುಕಟ್ಟೆಗಳಲ್ಲೂ ಕೂಡ ಎನ್ಐಎ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ಕಾರ್ಯಾಚರಣೆ ಸಂದರ್ಭಗಳಲ್ಲಿ ನಿಯಂತ್ರಣ ರೇಖೆಯಾಚೆಗಿನ ವಹಿವಾಟಿಗೆ ಸಂಬಂಧಿಸಿದ ದಾಖಲೆಗಳು ವಿದ್ಯುನ್ನಾನ ಉಪಕರಣಗಳು ಹಾಗೂ ಛಾಯಾಚಿತ್ರಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ

ಉತ್ತರ್ಷ್ನ ಕಾರ್ಯತಂತ್ರಗಳು ಹೊಸ ಅವಕಾಶಗಳನ್ನು ಹಾಗೂ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಉತ್ತಮ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿವೆ ಎಂದು ಆರ್ಬಿಐ ಬಿಡುಗಡೆ ಮಾಡಿರುವ ಪ್ರತಿಕಾ ಹೇಳಿಕೆ ತಿಳಿಸಿದೆ

ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಕನ್ಸರ್ವೇಟವ್ ಪಕ್ಷದ ನಾಯಕ ಬೋರಿಸ್ ಜಾನ್ಸ್ನ್ ಇಂದು ಅಧಿಕಾರವಹಿಸಲಿದ್ದಾರೆ ಅವರು ಇಂದು ಬಕಿಂಗ್ ಹ್ಯಾಮ್ ಅರಮನೆಯಲ್ಲಿ ಬ್ರಿಟನ್ ರಾಣಿಯನ್ನು ಭೇಟಿಯಾಗಲಿದ್ದು

ಇಂದೇ ಅವರು ತಮ್ನ ಸಂಪುಟದ ಪ್ರಮುಖ ಹುದ್ದೆಗಳಿಗೆ ಆಯ್ನೆಯಾದವರ ಹೆಸರುಗಳನ್ನು ಪ್ರಕಟಿಸುವ ಸಾಧ್ಯತೆಯಿದೆ

ಪ್ರಣಯ್ ದ್ವಿತೀಯ ಸುತ್ತು ತಲುಪಿದ್ದಾರೆ ಇಂದು ನಡೆದ ಮೊದಲ ಪಂದ್ಯದಲ್ಲಿ ಕೆ

ಆದರೆ ಡಬಲ್ಲ್ ವಿಭಾಗದಲ್ಲಿ ಪ್ರಣವ್ ಜೆರ್ರಿ ಮತ್ತು ಎನ್ ಸಿಕ್ಕಿ ರೆಡ್ಡಿ ಜೋಡಿ ಜೆಂಗ್ ಸಿ ವೀ ಮತ್ತು ಹುಯಾಂಗ್ ಯಾ ವಿರುದ್ದ ಸೋತು ಸ್ವರ್ಧೆಯಿಂದ ನಿರ್ಗಮಿಸಿದೆ

ಅದನ್ನು ಸಹ ನಿಷ್ಠಿಯಗೊಳಿಸಲಾಯಿತು ಈ ಪ್ರಕರಣಗಳನ್ನು ಕುರಿತು ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ